ಯುವ ಪೀಳಿಗೆ ತಮ್ಮ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಪ್ರವಾಸ ಮಾಡುವ ಮೂಲಕ ಸ್ವಳೀಯ ಪ್ರವಾಸೋದ್ದಮ ಅಭಿವೃದ್ದಿಗೆ ಉತ್ತೇಜನ ನೀಡಬೇಕೆಂದು ಪ್ರಧಾನಮಂತ್ರಿ ಕರೆ ನೀಡಿದರು ದೇಶದ ಪ್ರವಾಸೋದ್ಯಮ ವಲಯದ ಅಭಿವೃದ್ದಿಗೆ ಕೋವಿಡ್ ಸಾಂಕ್ರಾಮಿಕ ಅವಕಾಶಗಳನ್ನು ಮುಕ್ತವಾಗಿಸಿದೆ ಎಂದ ಅವರು ಕೋವಿಡ್ ವಿರುದ್ದ ಭಾರತದ ಹೋರಾಟವನ್ನು ಅವರು ಪ್ರಶಂಸಿದರು ಕೊಚ್ಚ ಮೆಟ್ರೊ ರೈಲು ಯೋಜನೆಗೆ ಕೇಂದ್ರ ಬಜೆಟ್ನಲ್ಲಿ ಅನುದಾನ ಒದಗಿಸಿರುವ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಕೇರಳದ ಅಭಿವೃದ್ದಿಗೆ ವಿಶೇಷ ಒತ್ತು ನೀಡಲಾಗಿದೆ ಎಂದರು ಕೊಲ್ಲಿ ರಾಷ್ಷಗಳಲ್ಲಿ ದುಡಿಯುತ್ತಿರುವ ಭಾರತೀಯ ಸಮುದಾಯಕ್ಕೆ ಸಂಪೂರ್ಣ ದೆಂಬಲ ನೀಡುವುದಾಗಿಯೂ ಅವರು ಫೋಷಿಸಿದರು

ಕೃಷಿ ಕ್ಷೇತ್ರದಲ್ಲಿ ಪ್ರಗತಿಯಾದರೆ ರಾಷ್ಟ ಪ್ರಗತಿಯಾಗಲಿದೆ ಎಂಬ ಖ್ಯಾತ ಕವಿ ಅವೈಯಾರ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಯೊಂದು ಪನಿನೀರಿನಿಂದ ಅಧಿಕ ಬೆಳೆ ತೆಗೆಯಲು ಪ್ರಾಮುಖ್ಯತೆ ನೀಡುವ ಅಗತ್ಯವಿದೆ ಎಂದು ಒತ್ತಿ ಹೇಳದರು

ಪುಲ್ವಾಮ ಭಯೋತ್ವಾದಕ ದಾಳಿಯಲ್ಲಿ ಹುತಾತ್ಕರಾದ ವೀರ ಯೋಧರಿಗೆ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದರು ಆತ್ಮ ನಿರ್ಭರ ಯೋಜನೆಗಳನ್ನು ಬಳಸಿಕೊಂಡು ಅತ್ಯಾಧುನಿಕ ರಕ್ಷಣಾ ವಲಯ ನಿರ್ಮಾನ ಮಾಡಲು ಸರ್ಕಾರ ನಿರ್ಧರಿಸಿದೆ ಶಾಂತಿ ನೆಲೆಸುವಂತೆ ಮಾಡುವುದರಲ್ಲಿ ಭಾರತ ನಂಬಿಕೆ ಇಟ್ಟದೆ ಅದೇ ರೀತಿ ದೇಶದ ಸಾರ್ವಭೌಮತೆಯನ್ನು ಕಾಪಾಡಲು ಶಕ್ತಿಮೀರಿ ಪ್ರಯತ್ನಿಸಲಿದೆ ಎಂದು ಪ್ರಧಾನಮಂತ್ರಿ ಸ್ಪಪ್ಪಪಡಿಸಿದರು

ಶ್ರೀಲಂಕಾದ ಬಂದಿಖಾನೆಗಳಲ್ಲಿ ಪ್ರಸ್ತುತ ಯಾವುದೇ ಮೀನುಗಾರರು ಬಂಧನದಲ್ಲಿಲ್ಲ

ಇದಕ್ಕೂ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡಿಆರ್ಡಿಒ ದೇಶೀಯವಾಗಿ ವಿನ್ಹಾಸಗೊಳಿಸಿ ಅಭಿವೃದ್ದಿ ಪಡಿಸಿ ಉತ್ವಾದನೆ ಮಾಡಿರುವ ಯುದ್ಧ ಟ್ಕಾಂಕ್ ಅನ್ನು ಸೇನೆಗೆ ಹಸ್ತಾಂತರಿಸಿದರು

ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಈ ಘಟನೆಯಲ್ಲಿ ಹುತಾತ್ಮಾರಾದ ಯೋಧರ ಧೈರ್ಯ ಸಾಹಸ ಮತ್ತು ತ್ವಾಗ ಬಲಿದಾನವನ್ನು ಭಾರತ ಎಂದೂ ಮರೆಯುವುದಿಲ್ಲ ಎಂದು ಹೇಳಿದ್ದಾರೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೂ ಸಿಆರ್ಎಫ್ ಯೋಧರ ತ್ಯಾಗ ಬಲಿದಾನವನ್ನು ಸ್ಮರಿಸಿದ್ದಾರೆ ಹುತಾತ್ನ ಯೋಧರ ಕುಟುಂಬ ಸದಸ್ಟರೊಂದಿಗೆ ನಾವಿದ್ದೀವಿ ಎಂದು ಅವರು ಭರವಸೆ ನೀಡಿದ್ದಾರೆ

ಕಂಟೈನ್ಲೆಂಟ್ ವಲಯದಲ್ಲಿರುವ ಕಚೇರಿಗಳನ್ನು ಕಡ್ಡಾಯವಾಗಿ ಮುಚ್ಚಬೇಕು ತುರ್ತು ಅಗತ್ತ ಹಾಗೂ ವೈದ್ಯಕೀಯ ಸೇವೆಗಳಿಗೆ ಮಾತ್ರ ಕಂಟೈನ್ಂಟ್ ವಲಯಗಳಲ್ಲಿ ಅವಕಾಶ ಕಲ್ಪಿಸಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚಿಸಿದೆ

ಯಾವಾಗಲೂ ಮಾಸ್ಕ್ ಧರಿಸುವುದು ಅಲ್ಲದೇ ಕೈಗಳನ್ನು ಪದೇ ಪದೇ ತೊಳೆದುಕೊಳ್ಳುವುದು ಕಡ್ಡಾಯವೆಂದು ಸಚಿವಾಲಯ ತಿಳಿಸಿದೆ

ಇದಾದ ನಂತರ ರಾಜ್ಜದ ಮುಖ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದೆ ಕೇಂದ್ರೀಯ ತಂಡ ನಿನ್ನೆ ವಿವಿಧ ಇಲಾಖೆಗಳ ಉನ್ನತಾಧಿಕಾರಿಗಳು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಸರಣಿ ಚರ್ಚೆ ನಡೆಸಿದೆ

ಈ ಮಧ್ಯೆ ಬಿಜೆಪಿ ಮಾತ್ರ ಮೇ ತಿಂಗಳಲ್ಲಿ ಚುನಾವಣೆ ನಡೆಸುವಂತೆ ಆಯೋಗಕ್ಷೆ ಮನವಿ ಸಲ್ಲಿಸಿದೆ ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ನೇತೃತ್ವದ ತಂಡ ನಾಳೆ ದೆಹಲಿಗೆ ವಾಪಾಸ್ಸಾಗಲಿದೆ

ಸರ್ಕಾರ ತನ್ನ ಕಷ್ನ ಬೆಂಬಲ ಬೆಲೆ ಅಡಿ ಭತ್ತ ಸಂಗ್ರಹ ಮುಂದುವರೆಸಲಿದೆ ಎಂದು ಕೃಷಿ ಸಚಿವಾಲಯ ಹೇಳದೆ

ಚಿತ್ತೂರಿನ ಮದನಪಲ್ಲಿಯಿಂದ ಅಜ್ಲೀರ್ ದರ್ಗಾಗೆ ಬಸ್ನಲ್ಲಿ ಸಂಚರಿಸುತ್ತಿದ್ದ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ